ಎಸ್ ಯಡಿಯೂರಪ್ಲ ಶೂನ್ತ ಬಡ್ಡಿ ದರದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಸಾಲ ಸೌಲಭ್ಯ ಎಸ್

ಈ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ಇಂದು ವೇಳಾಪಟ್ಟ ಪ್ರಕಟಿಸಿದೆ

ಬಿಜೆಪಿಯಿಂದ ಈರಣ್ಣ ಕಡಾಡಿ ಅಶೋಕ್ ಗಸ್ತಿ ಅವರು ಮಧ್ಯಾಪ್ಯ ನಾಮಪ್ರತ್ತ ಸಲ್ಲಿಸಿದ್ದಾರೆ ಇದಕ್ಕೂ ಮೊದಲು ಅಭ್ಯರ್ಥಿಗಳಲ್ಲರು ಬಿಜೆಪಿ ಕಚೇರಿಗೆ ತೆರಳಿ ಪಕ್ಷದ ರಾಜ್ಯಾಧ್ವಕ್ಷ ನಳನ್ ಕುಮಾರ್ ಕಟೀಲ್ ಅವರಿಂದ ಬಿ ಫಾರಂ ಸ್ವೀಕರಿಸಿದರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಅಭ್ಲರ್ಥಿಗಳು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರನ್ನು ಭೇಟಿಯಾದರು ಜೆಡಿಎಸ್ ವರಿಷ್ನ ಎಚ್

ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆ ನಾಮಪತ್ರ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ರಾಜ್ಗಸಭೆಯ ಟಕೆಟ್ ನೀಡುವ ಮೂಲಕ ಪಕ್ಷದ ವರಿಷ್ಠರು ಕಾರ್ಯಕರ್ತರಿಗೆ ಕೊಡುಗೆ ನೀಡಿದ್ದಾರೆ ಆದ್ದರಿಂದ ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ರಾಷ್ಷೀಯ ಅಧ್ಯಕ್ಷ ಜಿ

ನಡ್ಡಾ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು

ಕಲ್ಲಾಣ ಕರ್ನಾಟಕ ಮಾನವ ಸಂಪನೂಲ ಕೃಷಿ ಮತ್ತು ಸಾಂಸ್ತತಿಕ ಸಂಫವನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ವಿಡಿಯೋ ಕಾನ್ಪರೆನ್ಸ್ ಮೂಲಕ ಉದ್ಘಾಟಿಸಿದರು

ಕಲ್ಕಾಣ ಕರ್ನಾಟಕ ಪ್ರಾಂತ್ನದ ಅಭಿವೃದ್ಧಿಗೆ ಹೊಸ ಆಯಾಮ ನೀಡುವುದು ತಮ್ಮ ಸರ್ಕಾರದ ಗುರಿ ಈ ನಿಟ್ಟನಲ್ಲಿ ಸಂಘ ಪೂರಕ ಕಾರ್ಯಕ್ರಮಗಳನ್ನು ಹಮ್ಸಿಕೊಳ್ಳಲಿದೆ

ರಾಜ್ಞದಲ್ಲಿ ಸ್ತೀತಕ್ತಿ ಹಾಗೂ ಸ್ವ ಸಹಾಯ ಸಂಘಗಳಿಗೆ ಶೂನ್ತ ಬಡ್ಡಿ ದರದಲ್ಲಿ ನೀಡುವ ಸಾಲ ಸೌಲಭ್ಞದ ಮಾದರಿಯಲ್ಲಿ ರಾಜ್ಞದ ಆಶಾ ಕಾರ್ಯಕರ್ತೆಯರಿಗೂ ಈ ಸೌಲಭ್ಣ ಕಲ್ಲಿಸಲಾಗುವುದು ಎಂದು ಸಹಕಾರ ಸಚಿವ ಎಸ್

ಚಿಕ್ಕಬಳ್ಣಾಪುರ ಜಲ್ಲಾಡಳಿತ ಭವನದಲ್ಲಿ ಇಂದು ಜಿಲ್ಲಾಡಳಿತ ಹಾಗೂ ಸಹಕಾರ ಇಲಾಖೆ ವತಿಯಿಂದ ಹಮ್ಕೊಂಡಿದ್ದ ಆಶಾ ಕಾರ್ಯಕರ್ತೆಯರಿಗೆ ಮೂರು ಸಾವಿರ ರೂಪಾಯಿ ಪ್ರೋತ್ವಾಹ ಧನ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು

ಸಹಕಾರ ಇಲಾಖೆಯಲ್ಲಿ ಅಮೂಲಾಗ್ರ ಬದಲಾವಣೆಗೆ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಎಂದರು

ಆದರೆ ಆತ ಚಾಮರಾಜನಗರ ಜಿಲ್ಲೆಗೆ ಸೇರಿದವರಲ್ಲ ಎಂದು ಜಿಲ್ಲಾಧಿಕಾರಿ ಡಾ

ಜಿಲ್ಲೆ ಈವರೆಗೂ ಪಸಿರು ಜಿಲ್ಲೆಯಾಗಿ ಮುಂದುವರೆದಿದೆ ಜಿಲ್ಲೆಯ ಜನತೆ ಯಾವುದೇ ಆತಂಕಕ್ಕೆ ಒಳಪಡಬೇಕಿಲ್ಲ ಎಂದರು ಮಹಾರಾಷ್ಲದ ಕುಟುಂಬವೊಂದು ಶುಕ್ರವಾರ ರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ದು

ವಿಚಲಿತರಾಗದೇಕಾಗಿಲ್ಲ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು ಮೈಸೂರು ಜಿಲ್ಲೆಯಲ್ಲಿ ಲಾಕ್ ಡೌನ್ ಮತ್ತಷ್ನು ಸಡಿಲಿಕೆ ಬೆನ್ನಲ್ಲೇ ಕೊರೊನಾ ಸೋಂಕಿತರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ ದೆಹಲಿಯಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ಮೈಸೂರಿಗೆ ಬಂದಿರುವ ವ್ಯಕ್ತಿಗೆ ಕೊರೊನಾ ಪಾಸಿಟವ್ ದ್ವಢಪಟ್ಟದೆ ಅದೇ ರೀತಿ ತಮಿಳುನಾಡಿನಿಂದ ಮೈಸೂರಿಗೆ ಬಂದಿರುವ ವ್ವಕ್ತಿಯಲ್ಲೂ ಕೊರೊನಾ ಪಾಸಿಟಿವ್ ವರದಿಯಾಗಿದೆ ಈ ಬಗ್ಗೆ ಇಂದು ಸಂಜೆಯ ಪೆಲ್ತ್ ಬುಲಿಟನ್ ಅಧಿಕೃತವಾಗಿ ಘೋಷಣೆ ಮಾಡಲಾಗುವುದು ಎಂದು ಮೈಸೂರು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಸೋಂಕಿನಿಂದ ಗುಣಹೊಂದಿದ ನಾಲ್ವರನ್ನು ಇಂದು ಕೋವಿಡ್ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಯಿತು ಸೋಂಕಿನಿಂದ ಗುಣಮುಖರಾಗಿ ಬಿಡುಗಡೆ ಹೊಂದಿದವರಲ್ಲಿ ನಾಲ್ವರು ಪುರುಪರಾಗಿದ್ದಾರೆ ದಾವಣಗೆರೆ ಜಲ್ಲೆಯಲ್ಲಿ ಕೊರೊನಾ ತಡೆಗಟ್ಟುವ ನಿಟ್ಟನಲ್ಲಿ ವೈದ್ದರು ಹಾಗೂ ನರ್ಸ್ಗಳಗೂ ತರಜೇತಿ ನೀಡಲಾಗುವುದು ಎಂದು ಜಲ್ಲಾಧಿಕಾರಿ ಮಹಾಂತೇಶ ಬೀಳಗಿ ತಿಳಿಸಿದ್ದಾರೆ

ಅಂತಹ ವ್ಯಕ್ತಿಗಳ ಮನೆಯನ್ನು ಸಂಪೂರ್ಣವಾಗಿ ಸೀಲ್ಡೌನ್ ಮಾಡಲಾಗುತ್ತದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಬಿ

ಉಡುಪಿ ಜಿಲ್ಲೆಯಲ್ಲಿ ಕೊರೊನಾ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಮಾಲೋಚನಾ ಸಭೆಯನ್ನುದ್ದೇತಿಸಿ ಅವರು ಮಾತನಾಡಿದರು ನಿನ್ನೆಯಪ್ಸೇ ರಾಜ್ಯದಲ್ಲಿ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ಲು

ಹೊರಬಂದಲ್ಲಿ ಅವರ ಮೇಲೆ ಪ್ರಕರಣ ದಾಖಲಿಸಲಾಗುವುದು ಈ ಬಗ್ಗೆ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು ಕಾರವಾರದಲ್ಲಿ ಮಾತನಾಡಿದ ಸಚಿವ ಬಿತ್ರೀರಾಮುಲು ರಾಜ್ಯಸಭೆಗೆ ಬಿಜೆಪಿಯಿಂದ ಹೈದರಾಬಾದ್ ಕರ್ನಾಟಕದ ಅಶೋಕ ಗುತ್ತ ಹಾಗೂ ದೆಳಗಾವಿಯ ಈರಣ್ನ ಕಡಾಡಿಯವರನ್ನು ಆಯ್ಲೆ ಮಾಡಿರುವುದು ಸ್ನಾಗತಾರ್ಪ ಎಂದರು

ಎಸ್

ಭರತ್ ಕುಮಾರ್ ಟಿ ಪಿ

ಅವರು ಇಂದು ಬೆಳಿಗ್ಗೆ ಉಣಕಲ್ ಹುಲಕೊಪ್ಪ ಸೇತುವೆ ಹಾಗೂ ಪನುಮಂತ ನಗರದ ಸೇತುವೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ದ್ವಿತೀಯ ಪಂತದ ವೈಜ್ವಾನಿಕ ತ್ಯಾದ್ಯ ನಿರ್ವಹಣಾ ಘಟಕದ ಸ್ನೇಷನರಿ ಕಂಪ್ಲಾಕ್ಷರ್ ಸ್ನೇಷನ್ ಹಾಗೂ ಬೆಂಗೇರಿಯ ಸಂತೆ ಮೈದಾನ ಹಾಗೂ ಸ್ಕಾರ್ಟ್ ಯೋಜನೆಯಡಿ ಮೇಲ್ಲರ್ಜೆಗೆ ಪೂರ್ಣಗೊಂಡ ಮಹಾನಗರ ಪಾಲಿಕೆಯ ಈಜುಗೋಳ ಫಂಟಿಕೇರಿಯ ಸರಕಾರಿ ಮಾದರಿ ಕನ್ನಡ ಶಾಲೆಯ ನಂ